ಸಚಿವ ಡಾ

ಅಂಬಾಲಾ ವಾಯುನೆಲೆಯಲ್ಲಿ ಭಾರತೀಯ ವಾಯುಪಡೆಗೆ ಸೇರ್ಪಡೆ ದೇಶದಲ್ಲಿ ಕೊರೊನಾ ಸಾಂಕ್ರಾಮಿಕ ರೋಗ ಹರಡುವುದನ್ನು ನಿಯಂತ್ರಿಸಲು ಮುಂಜಾಗೃತೆ ಮತ್ತು ಪೂರ್ವಭಾವಿ ಕ್ರಮಗಳು ಪರಿಣಾಮಕಾರಿಯಾಗಿ ಸಹಾಯ ಮಾಡಿವೆ

ಹೆಚ್ಚಿನ ಪ್ರಕರಣಗಳಲ್ಲಿ ರೋಗ ಲಕ್ಷಣಗಳೇ ಕಂಡುಬಂದಿಲ್ಲ ಎಂದು ಕೇಂದ್ರ ಆರೋಗ್ಗ ಮತ್ತು ಕುಟುಂಬ ಕಲ್ಲಾಣ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ

ಹರ್ಷವರ್ಧನ್ ಮಧುಮೇಹ ಬೊಜ್ಲ ಕೊಬ್ಲಿನ ಪಿತ್ತಜನಕಾಂಗ ಮುಂತಾದ ಕಾಯಿಲೆಗಳಿಂದ ಉಂಟಾಗುತ್ತಿರುವ ಮರಣದ ಅಪಾಯದ ಬಗ್ಗೆ ಜಾಗೃತಿ ಮೂಡಿಸುವುದು ಅಗತ್ತವಾಗಿದೆ ಎಂದು ಹೇಳಿದರು ಈ ವರ್ಷದ ಸಮಾವೇಶದ ಧ್ವೇಯವಾಕ್ಯ ನಿಮ್ನ ಯಕೃತ್ತನ್ನು ಕೊರೊನಾ ಸಮಯಗಳಲ್ಲಿ ಸಂರಕ್ಷಿಸಿಕೊಳ್ಳರಿ ಎಂದಾಗಿದೆ

ಸಾಮೂಹಿಕ ಜಾಗೃತಿ ಮತ್ತು ಸಮುದಾಯ ಕೋಢೀಕರಣದ ಬಗ್ಗೆ ಒತ್ತು ನೀಡಿದ ಸಚಿವರು ಹೈಪಟೈಟಿಸ್ ಜಾಗತಿಕ ಆರೋಗ್ಯ ಸಮಸ್ಥೆಯಾಗಿ ಮಾರ್ಪಟ್ಟದೆ ಮತ್ತು ವೈರಲ್ ಹೆಪಟ್ಟೆಟಸ್ ಭಾರತದಲ್ಲಿ ಬಹಳ ಸಾಮಾನ್ಯ ಮತ್ತು ಗಂಭೀರ ಕಾಯಿಲೆಯಾಗಿದೆ ವೈರಲ್ ಬಿ ಮತ್ತು ಸಿ ಹೈಪಟ್ಯೆಟಿಸ್ ಇರುವ ವ್ಯಕ್ತಿಗಳಲ್ಲಿ ಯಕೃತ್ತಿನ ಕ್ಯಾನ್ಸರ್ ಮತ್ತು ದೀರ್ಘಕಾಲದ ಯಕ್ಕತ್ತಿನ ಕಾಯಿಲೆಗೆ ಹೆಚ್ಚಿನ ಅಪಾಯ ಇರುತ್ತದೆ ಎಂದು ಅವರು ಹೇಳಿದರು ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಮಾತನಾಡಿ ಕೊರೊನಾ ಸೋಂಕು ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರವು ಸಮಗ್ರ ಕ್ರಮ ಕೈಗೊಂಡಿದೆ ಭಾರತೀಯ ಜನರ ಶಕ್ತಿ ಮತ್ತು ಅವರ ಹೊಂದಿಕೊಳ್ಳುವ ಗುಣದ ಮೇಲೆ ತಮಗೆ ಹೆಚ್ಚನ ಭರವಸೆ ಇದೆ ಎಂದು ಹೇಳಿದರು ವಿಜಯದ ಹಾದಿಯು ಕಪ್ಲಕರವಾಗಿರುತ್ತದೆ ಆದರೆ ಎಂದಿಗೂ ಅಸಾಧ್ಯವಲ್ಲ ಜನರಲ್ಲಿ ಯಕ್ಷತ್ತಿನ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಜನಪ್ರತಿನಿಧಿಗಳ ಜವಾಬ್ದಾರಿಯಾಗಿದೆ ಎಂದು ಸ್ವೀಕರ್ ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬ್ಲಾಂಕುಗಳು ಮತ್ತು ಎನ್ಬಿಎಫ್ಸಿಗಳ ಪಾಲುದಾರರೊಂದಿಗೆ ಭವಿಷ್ಣದ ದ್ವಸ್ಲಿಕೋನ ಮತ್ತು ಮಾರ್ಗಸೂಚಿಯ ಕುರಿತು ಚರ್ಚೆ ನಡೆಸಲಿದ್ದಾರೆ ಸಾಲ ಮತ್ತು ವಿತರಣೆಗೆ ಸಮರ್ಥ ಮಾದರಿಗಳು ತಂತ್ರಜ್ವಾನದ ಮೂಲಕ ಆರ್ಥಿಕ ಸಬಲೀಕರಣ ಆರ್ಥಿಕ ವಲಯದ ಸುಸ್ನಿರತೆಗಾಗಿ ವಿವೇಕಯುತ ಮಾದರಿಗಳು ಮುಂತಾದ ವಿಷಯಗಳು ಸಭೆಯ ಕಾರ್ಯಸೂಚಿಯಲ್ಲಿ ಸೇರಿವೆ ಎಂಎಸ್ಎಂಇಗಳು ಸೇರಿದಂತೆ ಮೂಲಸೌಕರ್ಯ ಕ್ಕಷಿ ಸ್ಥಳೀಯ ಉತ್ಪಾದನೆಗೆ ಹಣಕಾಸು ಒದಗಿಸುವ ಮೂಲಕ ಭಾರತದ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುವಲ್ಲಿ ಬ್ಡಾಂಕಿಂಗ್ ಕ್ಷೇತ್ರ ಪ್ರಮುಖ ಪಾತ್ರ ವಹಿಸುತ್ತದೆ ಸರ್ಕಾರದ ಹಿರಿಯ ಅಧಿಕಾರಿಗಳು ಸಹ ಸಂವಾದದ ಭಾಗವಹಿಸಲಿದ್ದಾರೆ

ಲಡಾಕ್ ಪರಿಯಾಣ ಅಸ್ವಾಂ ಹಾಗೂ ತೆಲಂಗಾಣ ರಾಜ್ಲಗಳು ಹಾಗೂ ಕೇಂದ್ರಾಡಳತ ಪ್ರದೇಶಗಳು ಉತ್ತಮ ಸಾಧನೆ ಮಾಡಿವೆ ಎಂದು ನಮ್ಮ ಬಾತ್ಲೀದಾರರು ವರದಿ ಮಾಡಿದ್ದಾರೆ

ಇದೇ ಸಂದರ್ಭದಲ್ಲಿ ಸಚಿವರು ಮರಿ ಹುಲಿಯ ಚಿತ್ರವನ್ನು ಸಹ ಬಿಡುಗಡೆ ಮಾಡಿದರು

ಹುಲಿಗಳ ಸಂಖ್ಯೆಯಲ್ಲಿ ಭಾರತ ಜಾಗತಿಕ ನಾಯಕತ್ವ ಹೊಂದಿದೆ ಎಂದರು ಹುಲಿ ನಿಸರ್ಗದ ಅಪರೂಪದ ಪ್ರಾಣಿಯಾಗಿದೆ ಅವುಗಳ ಇರುವಿಕೆ ಅರಣ್ಗಗಳ ಉತ್ತಮ ಸ್ಹಿತಿಯನ್ನು ಸೂಚಿಸುತ್ತದೆ ಎಂದು ಹೇಳಿದರು

ಜಗತ್ತಿನಲ್ಲಿ ಹುಲಿಗಳ ಸಂಬ್ನೆ ಹೆಚ್ಚಿಸಲು ಸಾಧ್ಯವಿರುವ ಎಲ್ಲಾ ನೆರವು ಕಲ್ಪಿಸಲು ಭಾರತ ಸಿದ್ದವಿದೆ ಎಂದು ಸಚಿವರು ಪ್ರಕಟಿಸಿದರು ನಿಸರ್ಗದೊಂದಿಗೆ ಬದುಕುವ ಸೌಹಾರ್ದಯುತ ಸಂಸ್ಕೃತಿಯಿಂದಾಗಿ ದೇಶದಲ್ಲಿ ಜೀವ ವೈವಿಧ್ಯ ರಕ್ಷಿಸಲು ನೆರವಾಗಿದೆ ಎಂದು ಅವರು ಹೇಳದ್ದಾರೆ

ಪ್ರಾನ್ಸ್ನಿಂದ ನಿನ್ನೆ ಭಾರತಕ್ಕೆ ಹೊರಟರುವ ಐದು ರಫೇಲ್ ಯುದ್ದ ವಿಮಾನಗಳ ಮೊದಲ ತಂಡ ನಾಳೆ ಭಾರತಕ್ಕೆ ಆಗಮಿಸಲಿದೆ ಪರಿಯಾಣದ ಅಂಬಾಲಾ ವಾಯುನೆಲೆಯಲ್ಲಿರುವ ಭಾರತೀಯ ವಾಯುಪಡೆಗೆ ಈ ಯುದ್ದ ವಿಮಾನಗಳನ್ನು ಅಧಿಕೃತವಾಗಿ ಸೇರಿಸಲಾಗುತ್ತದೆ ಫ್ರೆಂಚ್ ವಾಯುಯಾನ ಸಂಸ್ವೆ ಡಸಾಲ್ಟ್ ನಿರ್ಮಿಸಿರುವ ಈ ಯುದ್ದ ವಿಮಾನಗಳು ದಕ್ಷಿಣ ಪ್ರಾನ್ಸ್ನ ದೋರ್ಡೆಕ್ಸ್ನ ಮೆರಿಗ್ನಾಕ್ ವಾಯುನೆಲದಿಂದ ನಿನ್ನೆ ಹಾರಾಟ ಆರಂಭಿಸಿವೆ

ದಾರಿ ಮಧ್ಯೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇಯಲ್ಲಿರುವ ಫ್ಲೆಂಚ್ ವಾಯುನೆಲೆಯಲ್ಲಿ ಇಂಧನ ತುಂಬಿಸಲು ಒಂದು ಬಾರಿ ನಿಲ್ಲಿಸಲಾಗಿದೆ ಹತ್ತು ವಿಮಾನಗಳ ಪೂರೈಕೆಯನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಲಾಗಿದೆ ಆದರೆ ಐದು ವಿಮಾನಗಳು ತರಬೇತಿ ಉದ್ದೇಶಕ್ತಾಗಿ ಪ್ರಾನ್ಸನಲ್ಲೇ ಉಳಿಸಲಾಗಿದೆ